ಫಿಪಾ ವಿಶ್ಲಕಪ್ ಇಂದಿನಿಂದ ಗ್ರೂಪ್ ಪಂದ್ಯಗಳ ಅಂತಿಮ ಸುತ್ತು ಆರಂಭ ಅತೀಥೇಯ ರಷ್ಯಾ ಉರುಗ್ಡೆ

ಉಭಯ ನಾಯಕರು ತಮ್ಮ ಮಾತುಕತೆಯ ವೇಳೆ ಎರಡೂ ರಾಷ್ಲಗಳ ನಡುವೆ ರಕ್ಷಣೆ ಮತ್ತು ಭದ್ರತೆ ಕ್ಷೇತ್ರಗಳಲ್ಲಿ ಸಂಬಂಧವನ್ನು ಇನ್ನಷ್ಟು ವೃದ್ಧಿಗೊಳಿಸುವುದರ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಮಾತುಕತೆಯ ಬಳಿಕೆ ಪಲವು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ಡ್ನಾನ್ಸಿ ಆಂಟೋನಿ ರೋಲ್ಲನ್ ಫೌರೆ ಅವರಿಗೆ ಇಂದು ಬೇಗ್ಗೆ ರಾಷ್ಲಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ನಾಗತ ಕೋರಲಾಯಿತು ನಂತರ ಅವರು ವಿದೇಶಾಂಗ ಸಚಿವೆ ಸುಷ್ಯಾಸ್ತರಾಜ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು ಸಾಮರ್ಥ್ನ ವ್ವದ್ಲಿ ಮಾನವ ಸಂಪನ್ನೂಲ ಅಭಿವ್ಯದ್ಲಿ ಮತ್ತು ಜನರ ನಡುವೆ ಸಂಪರ್ಕ ವ್ಯದ್ಲಿ ವಲಯಗಳಲ್ಲಿ ದ್ವಿಪಕ್ಷೀಯ ಸಕಾರ ವ್ಯದ್ಲಿ ಕುರಿತು ಉಭಯ ನಾಯಕರು ಚರ್ಚಿಸಿದರು ಸೆತಲ್ಲ್ ಅಧ್ಯಕ್ಷರು ರಾಷ್ಪಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಪಪತಿ ಎಂ ವೆಂಕಯ್ತ ನಾಯ್ನು ಅವರನ್ನೂ ಭೇಟಿ ಮಾಡಲಿದ್ದಾರೆ

ಆರಂಭಿಕ ನುಡಿಗಳನ್ನಾಡಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭವಿಷ್ಣಕ್ಷೆ ಯೋಜನೆ ರೂಪಿಸಲು ಮೂಲ ಸೌಕರ್ಯ ಅತ್ಯಂತ ಮುಖ್ಯ ವಿಷಯವಾಗಿದೆ ಎಂದರು ಭಾರತದಲ್ಲಿ ಮೂಲಸೌಕರ್ಯ ಯೋಜನೆಗಳಿಗೆ ಜಾಗತಿಕ ಸಂಸ್ಲೆಗಳು ಪಣಕಾಸು ಸಹಕಾರ ವಿಸ್ತರಿಸಲು ಸಿದ್ಧವಿವೆ ಎಂದರು ಎಐಐಬಿಯಲ್ಲಿ ಭಾರತ ಎರಡನೇ ಅತಿದೊಡ್ಡ ಪಾಲುದಾರ ದೇಶವಾಗಿದೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂಲ ಸೌಕರ್ಯಕ್ನಾಗಿ ಹಣಕಾಸು ಕ್ರೋಡೀಕರಣ ಧ್ಲೇಯ ಕುರಿತ ಪ್ರಮುಖ ಕಾರ್ಯಕ್ರಮವನ್ನು ಉದ್ವಾಟಿಸಲಿದ್ದಾರೆ ನ್ನಾಯಮೂರ್ತಿಗಳಿಗೆ ಪ್ರಕರಣಗಳ ಹಂಚಿಕೆಗಾಗಿ ಹೊಸ ರೋಸ್ಗರ್ನ ಅಧಿಸೂಚನೆಯನ್ನು ಸುಪ್ರೀಂಕೋರ್ಟ್ ಹೊರಡಿಸಿದೆ

ಮುಖ್ನನ್ನಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಪೀಠ ಎಲ್ಲ ಸಾರ್ವಜನಿಕ ಹಿತಾಸಕ್ಕಿ ಅರ್ಜಿಗಳು ಸಾಮಾಜಿಕ ನ್ನಾಯ ಕುರಿತ ಮನವಿ ಅರ್ಜಿಗಳು ಚುನಾವಣೆಗಳು ಹೇಬಿಸ್ ಕಾರ್ಪಸ್ ಮತ್ತು ನ್ನಾಯಾಂಗ ನಿಂದನೆ ಪಕರಣಗಳ ವಿಚಾರಣೆ ನಡೆಸಲಿದೆ ನ್ನಾಯಮೂರ್ತಿ ರಂಜನ್ ಗೊಗೋಯ್ ಅವರು ಕಾರ್ಮಿಕ ಕಾನೂನುಗಳು ಪರೋಕ್ಷ ತೆರಿಗೆಗಳು ವೈಯಕ್ತಿಕ ಕಾನೂನು ಮತ್ತು ಕಂಪನಿ ಕಾನೂನು ಪ್ರಕರಣಗಳ ವಿಚಾರಣೆ ನಡೆಸಲಿದ್ದಾರೆ

ಏರಸೆಲ್ ಮ್ಹಾಕ್ಲಿಸ್ ಒಪ್ಸಂದ ಪ್ರಕರಣದಲ್ಲಿ ಬಿಜೆಪಿ ಮುಖಂಡ ಸುಬ್ರಮಣ್ಣನ್ ಸ್ನಾಮಿ ಸಲ್ಲಿಸಿರುವ ಹೊಸ ಮನವಿ ಅರ್ಜಿಯನ್ನು ನಾಳೆ ವಿಚಾರಣೆಗೆ ಕೈಗೆತ್ಸಿಕೊಳ್ಲಲು ಸುಪ್ರೀಂಕೋರ್ಟ್ ಇಂದು ಒಪ್ಪಿಗೆ ಸೂಚಿಸಿದೆ ಏರ್ಸೆಲ್ ಮ್ಯಾಕಿಸ್ ಪಕರಣದ ತನಿಖೆಯನ್ನು ದಾರಿ ತಪಿಸುವ ಉದ್ದೇಶದಿಂದ ಹೊಸ ಮನವಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ಆರೋಪಿಸಿ ಜಾರಿ ನಿರ್ದೇತನಾಲಯದ ಅಧಿಕಾರಿಯೊಬ್ಬರು ಸಲ್ಲಿಸಿರುವ ಮನವಿ ಅರ್ಜಿಯನ್ನು ಸಹ ನಾಳೆ ವಿಚಾರಣೆ ನಡೆಸಲು ರಜಾ ಅವಧಿಯ ಪೀಠ ಒಷ್ಟಿದೆ

ಪಾಂಡೆ ಕುಂತಿ ಜಿಲ್ಲೆಗೆ ಭೇಟಿ ನೀಡಿದರು ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ ಎಲ್ಲಾ ಆರೋಪಿಗಳನ್ನು ಶೀಘವೇ ಬಂಧಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಮಹಿಳೆಯರನ್ನು ಅಪಪರಿಸಿದ ಕೋಚಂಗ್ ಗ್ರಾಮದಲ್ಲಿ ಕೊಲೀಸರನ್ನು ನಿಯೋಜಿಸಲು ನಿರ್ಧರಿಸಲಾಗಿದೆ ಎಂದು ಹೆಚ್ಚುವರಿ ಹೊಲೀಸ್ ಮಹಾನಿರ್ದೇಶಕ ಆರ್

ಮಲ್ಲಿಕ್ ತಿಳಿಸಿದ್ದಾರೆ ಎನ್ಜಿಒಗೆ ಸೇರಿದ ಐವರು ಮಹಿಳೆಯರು ಮಾನವ ಕಳ್ಲ ಸಾಗಣಿಕೆ ತಡೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಅರ್ಕಿ ಹೊಲೀಸ್ ಕಾಣೆ ವ್ಹಾಪ್ಗಿಯ ಗ್ರಾಮವೊಂದಕ್ಕೆ ತೆರಳಿದ್ಗಾಗ ದುರದ್ವಷ್ಷಕರ ಫಟನೆ ನಡೆದಿತು

ಮಾಧ್ಯಮವನ್ನೂ ಸೆನ್ಸಾರ್ ಮಾಡಲಾಯಿತು

ನಿನೈ ಮತ ಎಣಿಕೆ ಪೂರ್ಣಗೊಂಡಿದ್ಲು

ಕಳೆದ ಗುರುವಾರ ಬೆರೋಮ್ ರೈತ ಸಮುದಾಯ ಘುಲಾನಿ ದನಗಾಹಿಗಳ ಮೇಲೆ ದಾಳಿ ನಡೆಸಿ ಐವರನ್ನು ಕೊಂದ ನಂತರ ಫರ್ಷಣೆ ಆರಂಭವಾಯಿತು ಇದಕ್ಕೆ ಪ್ರತೀಕಾರವಾಗಿ ನಿನ್ನೆ ನಡೆದ ದಾಳಿಯಲ್ಲಿ ಅನೇಕರು ಮೃತಪಟ್ಟದ್ದಾರೆ

ಈ ಚಿತ್ರ ನಾಯಕಿ ಗ್ಲಹಿಣಿಯಾಗಿ ನಂತರ ರೇಡಿಯೋ ಜಾಕಿ ವ್ಯಕ್ತಿಗೆ ಪ್ರವೇತಿಸಿದ ಕಥೆಯನ್ನು ಒಳಗೊಂಡಿದೆ ಒಂದಿ ಮೀಡಿಯಮ್ ಚಲನಚಿತ್ರದಲ್ಲಿನ ಅಭಿನಯಕ್ಕಾಗಿ ಇರ್ಫಾನ್ ಖಾನ್ ಅತ್ನುತ್ತಮ ನಟ ಪ್ರಶಸ್ತಿ ಪಡೆದಿದ್ದಾರೆ ದೆಹಲಿಯಲ್ಲಿ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಮಗನನ್ನು ಸೇರಿಸುವ ತಂದೆಯ ಪಾತ್ರವನ್ನು ಇರ್ಫಾನ್ ಖಾನ್ ನಿರ್ವಹಿಸಿದ್ದಾರೆ

ಬದರಿನಾಥ್ ಕೀ ದುಲ್ಲನಿಯಾ ಚಲನಚಿತ್ರಕ್ಷೆ ಸಂಗೀತ ನಿರ್ದೇಶನ ನೀಡಿದ ಅಮಾಲ್ ಮಾಲೀಕ್ ತನಿಷ್ಲೆ ಬಗ್ಗಿ ಹಾಗೂ ಅಖಿಲ್ ಸಚ್ದೇವ ಅತ್ತುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ನಿ ಪಡೆದಿದ್ದಾರೆ

ಪ್ರಶಸ್ನಿ ವಿತರಣಾ ಸಮಾರಂಭ ಕಳೆದ ರಾತ್ರಿ ಬ್ವಾಂಕಾಕ್ನ ಸಿಯಾಮ್ ನಿರಾಮಿತ್ ರಂಗಮಂದಿರದಲ್ಲಿ ನಡೆಯಿತು ರಾಜ್ಯಪಾಲರ ಕರ್ತವ್ಯಕ್ಷೆ ಅಡ್ಡಿಪಡಿಸುವ ಯಾವುದೇ ಪ್ರಯತ್ನವನ್ನು ಅಪರಾಧ ಎಂದು ಪರಿಗಣಿಸಲಾಗುವುದು ಎಂದು ಎಚ್ಚರಿಕೆ ನೀಡಿರುವ ತಮಿಳುನಾಡು ರಾಜ್ಯಪಾಲ ಬನ್ದರಿಲಾಲ್ ಪುರೋಹಿತ್ ಇಂತಹ ಪ್ರಯತ್ನ ನಡೆಸುವವರಿಗೆ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ ಎಂದು ಹೇಳಿದಾರೆ ರಾಜ್ಯಪಾಲರ ಸಾಂವಿಧಾನಿಕ ಅಧಿಕಾರ ಹೊಂದಿದ್ದಾರೆ ಮತ್ತು ಕಾರ್ಯಾಂಗಕ್ಕೆ ಸಂಬಂಧಿಸಿದ ಯಾವುದೇ ಅಧಿಕಾರಿಯನ್ನು ಕರೆದು ಚರ್ಚಸುವ ಮತ್ತು ಅವರೊಂದಿಗೆ ಮಾತುಕತೆ ನಡೆಸುವ ಸ್ತತಂತ್ರ ಅಧಿಕಾರವನ್ನು ಅವರು ಹೊಂದಿದ್ದಾರೆ

ಇನ್ನೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ಮತ್ತು ಈಜಿಪ್ಲ್ ಮುಖಾಮುಖಿಯಾಗಲಿವೆ

ಎ ಗುಂಪಿನಲ್ಲಿ ಈಗಾಗಲೇ ಉರುಗ್ಡೆ ಮತ್ತು ರಷ್ಯಾ ಪ್ರಿ ಕ್ನಾರ್ಟರ್ಫೈನಲ್ ಅರ್ಹತೆ ಪಡೆದಿವೆ

ತ್ರೆಸ್ಲಿಯಾನೊ ರೋನಾಲ್ಡೊ ಅವರು ಮುನ್ನಡೆಸುವ ಹೋರ್ಚುಗಲ್ ತಂಡದ ಮೇಲೆ ಇದೀಗ ಎಲ್ಲರ ಕಣ್ನು ನೆಟ್ಟದೆ ಓಲ್ಡ್ ಟ್ರಿಕೋರ್ಡ್ನಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಸೇಲಿಯಾ ನಡುವೆ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಜೋಸ್ ಬಟ್ಲರ್ ಅವರ ಅಜೀಯ ಶತಕ ಆಸ್ಸೇಲಿಯಾ ವಿರುದ್ಧ ಗೆಲುವು ಸಾಧಿಸಲು ಸಹಾಯಕವಾಯಿತು

ಪಂದ್ದ ಪುರುಷೋತ್ಸಮ ಹಾಗೂ ಸರಣಿ ಆಟಗಾರ ಪ್ರಶಸ್ತಿಗಳಿಗೆ ಬಟ್ಷರ್ ಭಾಜನರಾದರು

ರಾಜ್ಲದ ಹಲವಾರು ಭಾಗಗಳಲ್ಲಿ ಮುಂಗಾರು ಪೂರ್ವ ಮಳೆ ಸುರಿಯಿತ್ತಿದೆ